ವಸೂಲಾಗದ ಸಾಲದ ಏರಿಕೆಗೆ ಕಾರಣಗಳ ಗುರುತಿಸುವಿಕೆ ಜತೆಗೆ ಅದರ ನಿಯಂತ್ರಣಕ್ಕೂ ಎನ್ಡಿಎ ಸರ್ಕಾರ ಕ್ರಮ ಕೈಗೊಂಡಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಕೆ

ದಿಪಧಗಳ ಆನ್ಲ್ಲೆನ್ ಮಾರಾಟ ನಿಯಂತ್ರಿಸುವ ಉದ್ದೇಶಿತ ಇ ಫಾರ್ಮಸಿಯ ಔಷಧ ಮಾರಾಟಕ್ಕಾಗಿರುವ ಕರಡು ನಿಯಮದಿಂದ ಹೊರಬಂದ ಕೇಂದ್ರ ಆರೋಗ್ಣ ಸಚಿವಾಲಯ

ಹದಿನೆಂಟನೇ ಏಷ್ಣನ್ ಕ್ರೀಡಾಕೂಟಕ್ಕೆ ಇಂದು ತೆರೆ

ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಮಸೂಲಾಗದ ಸಾಲ ಏರಿಕೆಗೆ ಕಾರಣಗಳ ಗುರುತಿಸುವಿಕೆ ಜತೆಗೆ ಇದು ಹೆಚ್ಚಾಗಲು ಇರುವ ಅಂಶಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು ಕಡಿಮೆ ಮಾಡಲು ಬೇಕಾದ ಕ್ರಮಗಳನ್ನು ಎನ್ಡಿಎ ಸರ್ಕಾರ ಕೈಗೊಂಡಿದೆ ಎಂದು ಹೇಳಿದರು ನಮ್ಮ ಆಡಳಿತಾವಧಿಯಲ್ಲಿ ಬೃಹತ್ ಮೊತ್ತದ ಸಾಲವನ್ನು ನೀಡಿಲ್ಲ

ಬ್ಯಾಂಕ್ಗೆ ವಂಚಿಸಿ ಪರಾರಿಯಾಗಿರುವವರನ್ನು ಪತ್ತೆ ಹಚ್ಚಿ ಭಾರತಕ್ಕೆ ಕರೆತರಲು ಸರ್ಕಾರ ಕ್ರಮಕೈಗೊಂಡಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು ಉಳಿತಾಯ ಮತ್ತು ಚಾಲ್ತಿ ಖಾತೆಗಳು ಹಣ ವರ್ಗಾವಣೆ ನೇರ ಹಣ ವರ್ಗಾವಣೆ ಬಿಲ್ ಮತ್ತು ಉಪಯುಕ್ತ ಪಾವತಿಗಳು ಉದ್ಯಮ ಮತ್ತು ವ್ಯಾಪಾರಿ ಪಾವತಿಗಳು ಮತ್ತಿತರ ಸೇವೆಗಳನ್ನು ಇಂಡಿಯಾ ಸೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಒದಗಿಸುತ್ತದೆ ಎಂದರು ಐಪಿಸಿಬಿ ಬ್ಯಾಂಕ್ ಆರಂಭದೊಂದಿಗೆ ದೇಶದ ಎಲ್ಲಾ ಮೂಲೆಗಳಲ್ಲಿರುವ ಮನೆಬಾಗಿಲಿಗೆ ಬ್ಯಾಂಕಿಂಗ್ ಸೇವೆ ದೊರೆಯಲಿದೆ ಇನ್ನು ಮುಂದೆ ಪೋಸ್ಟ್ಮ್ಯಾನ್ ಮತ್ತು ಗ್ರಾಮೀಣ ದಿಕ್ ಸೇವಕ್ಗಳು ಕೇವಲ ಪತ್ರಗಳನ್ನು ಮಾತ್ರ ತಲುಪಿಸುವುದಿಲ್ಲ ಮನೆಬಾಗಿಲಿಗೆ ಬ್ಯಾಂಕಿಂಗ್ ಸೇವೆಯನ್ನು ಕೂಡ ತಲುಪಿಸಲಿದ್ದಾರೆ ಕೇಂದ್ರ ಸರ್ಕಾರ ಹೊಸ ತಂತ್ರಜ್ಞಾನ ಅಳವಡಿಸಿಕೊಳ್ಳುವ ಮೂಲಕ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆ ತರುತ್ತಿದೆ ಎಂದು ಹೇಳಿದರು

ಕೇಂದ್ರ ಸರ್ಕಾರದ ಬಹು ನಿರೀಕ್ಷಿತ ಭಾರತೀಯ ಅಂಚೆ ಪಾವತಿ ಬ್ಯಾಂಕನ್ನು ಲಕ್ಷಿದಲ್ಲಿ ನಿನ್ನೆ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಅವರು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಸಾಧನೆಯನ್ನು ಪ್ರಸ್ತಾಪಿಸುತ್ತಾ ಸಬ್ ಕಾ ಸಾತ್ ಸಬ್ ಕಾ ವಿಕಾಸ್ ಗುರಿಯೊಂದಿಗೆ ಸರ್ಕಾರ ಹೆಜ್ಜೆ ಇಡುತ್ತಿದೆ ಈ ನಿಟ್ಟನಲ್ಲಿ ಇಂಡಿಯಾ ಪೋಸ್ಟ್ ಪೇಮೆಂಟ್ಲ್ ಬ್ಯಾಂಕ್ ಮಹತ್ವದ ಪಾತ್ರ ನಿರ್ವಹಿಸುತ್ತದೆ ಎಂದು ತಿಳಿಸಿದರು ಇದೇ ರೀತಿ ಚೆನ್ನೈನಲ್ಲಿ ಇಂಡಿಯಾ ಪೋಸ್ಟ್ ಪೇಮೆಂಟ್ಲ್ ಬ್ಯಾಂಕ್ಗೆ ಚಾಲನೆ ನೀಡಿದ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ದೇಶದ ಪ್ರತಿಯೊಬ್ಬರಿಗೂ ಜನ್ಧನ್ ಖಾತೆ ತೆರೆಯಲು ಕೇಂದ್ರ ಸರ್ಕಾರದ ಆರಂಭಿಕ ತ್ರಮ ಇದಾಗಿದೆ

ಹೆಡ್ ರಾಷ್ಪಪತಿ ರಾಮನಾಥ ಕೋವಿಂದ ಇಂದಿನಿಂದ ಸಿಪ್ರಸ್ ಬಲ್ಗೇರಿಯಾ ಮತ್ತು ಜೆಕ್ ಗಣರಾಜ್ಯ ಈ ಮೂರು ರಾಷ್ಷಗಳಿಗೆ ಪ್ರವಾಸ ಕ್ಷೆಗೊಳ್ಳಲಿದ್ದಾರೆ ಬೆಳಗ್ಗೆ ಅವರು ಪ್ರಯಾಣ ಬೆಳೆಸಲಿದ್ದು ಪ್ರವಾಸದ ಮೊದಲ ಚರಣದಲ್ಲಿ ಇಂದು ಅಪರಾಹ್ನ ಸಿಪ್ರಸ್ ತಲುಪಲಿದ್ದಾರೆ ಅಲ್ಲಿ ಆ ದೇಶದ ಅಧ್ಯಕ್ಷ ನಿಕೋಸ್ ಅನಸ್ತಾಸಿಯಡ್ಸ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಸಿಪ್ರಸ್ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಅಧಿವೇಶನದಲ್ಲೂ ಮಾತನಾಡಲಿರುವ ರಾಷ್ಷಪತಿಯವರು ಸಿಪ್ರಸ್ ವಿಕ್ವವಿದ್ಯಾಲಯದಲ್ಲೂ ಉಪನ್ಯಾಸ ನೀಡಲಿದ್ದಾರೆ

ಭಾರತೀಯ ಸಮುದಾಯದವರನ್ನು ಉದ್ದೇತಿಸಿಯೂ ಅವರು ಭಾಷಣ ಮಾಡಲಿದ್ದಾರೆ

ಚೆಕ್ನ ಅಧ್ಯಕ್ಷ ಮಿಲೋಸ್ ಝಮಾನ್ ಅವರೊಂದಿಗೆ ಉಭಯ ದೇಶಗಳ ನಡುವಿನ ಸಂಬಂಧದ ಬಲವರ್ಧನೆ ಸೇರಿದಂತೆ ಪರಸ್ವರ ಹಿತಾಸಕ್ತಿ ವಿಷಯಗಳಿಗೆ ಸಂಬಂದಿಸಿದಂತೆ ಚರ್ಚೆ ನಡೆಸುವರು ಹೆಡ್ ದೇಶಾದ್ದಂತ ದಿಷಧಗಳ ಆನ್ಲೈನ್ ಮಾರಾಟವನ್ನು ನಿಯಂತ್ರಿಸುವ ಉದ್ದೇಶದಿಂದ ಇ ಫಾರ್ಮಸಿಗಳಿಂದ ದಿಷಧಗಳ ಮಾರಾಟ ನಿಯಂತ್ರಿಸಿ ಅಧಿಕೃತ ಆನ್ಲೈನ್ ಪೋರ್ಟಲ್ಗಳಿಂದ ರೋಗಿಗಳಿಗೆ ನಿಗದಿತ ಚಿಷಧಗಳು ಸುಲಭವಾಗಿ ಕೈಗೆಟಕುವಂತೆ ಮಾಡಲು ಇ ಫಾರ್ಮಸಿಯ ಡಿಷಧ ಮಾರಾಟಕ್ಕಾಗಿರುವ ಕರಡು ನಿಯಮದಿಂದ ಕೇಂದ್ರ ಆರೋಗ್ಲ ಸಚಿವಾಲಯ ಹೊರಬಂದಿದೆ

ಜಮ್ಮ ಕಾಶ್ಮೀರದಲ್ಲಿ ಹಿಮಾಯತ್ ಕಾರ್ಯಕ್ರಮದಡಿ ವಿವಿಧ ಉದ್ಲೋಗ ಆಧಾರಿತ ವಲಯಗಳಲ್ಲಿ ನಿರುದ್ಲೋಗ ಯುವಕರಿಗೆ ಕೌಶಲ ತರಬೇತಿ ನೀಡಲಾಗುತ್ತಿದೆ ಹಿಮಾಯತ್ ಕಾರ್ಯಕ್ರಮವು ಒಂದು ಕೌಶಲ ಅಭಿವೃದ್ದಿ ಜತೆಗೆ ಕಾರ್ಯಕ್ಷೇತ್ರವನ್ನು ಸೂಚಿಸುವಂತಹದ್ದಾಗಿದೆ ಕೇಂದ್ರ ಸರ್ಕಾರದ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆಯಡಿ ಹಿಮಾಯತ್ ಕಾರ್ಯಕ್ರಮವನ್ನು ಜಮ್ನು ಕಾಶ್ಮೀರದಲ್ಲಿ ಅನುಷ್ಣಾನಕ್ಕೆ ತರಲಾಗಿದೆ

ಭಾರತ ಮತ್ತ ಸಿಂಗಾಪೂರ್ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಹಾಗೂ ಹೂಡಿಕೆಗಳ ವೃದ್ಧಿಗಾಗಿ ಶ್ರಸ್ತುತವಿರುವ ಮುಕ್ತ ವ್ಲಾಪಾರ ಒಪ್ಪಂದವನ್ನು ಎರಡೂ ದೇಶಗಳು ಮುಂದಿನ ಪರಿಶೀಲನೆಗಾಗಿ ಇಟ್ಷವೆ ಈ ಮುಕ್ತ ವ್ಲಾಪಾರ ಒಪ್ಪಂದವನ್ನು ಕೇಂದ್ರ ವಾಣಿಜ್ಯ ಹಾಗೂ ಕೈಗಾರಿಕಾ ಸಚಿವ ಸುರೇಶ್ ಪ್ರಭು ಹಾಗೂ ಸಿಂಗಾಪೂರ್ ವಾಣಿಜ್ಯ ಸಚಿವ ಎಸ್ ಈಸ್ವರನ್ ಅವರು ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದ ಎಂದು ಕರೆದಿದ್ದಾರೆ ವಾಣಿಜ್ಞ ಸಚಿವಾಲಯ ತನ್ನ ಹೇಳಿಕೆಯಲ್ಲಿ ಈ ಪರಿಶೀಲನಾ ಸಂಕೇತಗಳು ಎರಡೂ ದೇಶಗಳ ನಡುವಿನ ವ್ಯವಹಾರ ಆರ್ಥಿಕತೆ ಹಾಗೂ ವ್ಯಾಪಾರ ಸಹಭಾಗಿತ್ವವನ್ನು ಇನ್ನಷ್ಟು ವೃದ್ಧಿಸಲು ಸಹಕಾರಿಯಾಗಿವೆ ಎಂದು ಹೇಳಿಕೊಂಡಿದೆ

ನವಭಾರತದ ನಿರ್ಮಾಣದ ಕನಸು ಸೇರಿದಂತೆ ಅನೇಕ ಪ್ರಮುಖ ವಿಷಯಗಳನ್ನು ಈ ಪುಸ್ತಕದಲ್ಲಿ ಪ್ರಕಟಿಸಲಾಗಿದೆ ರಾಜ್ಣ ಸಭಾಧ್ಯಕ್ಷರಾಗಿ ಹಾಗೂ ಉಪರಾಷ್ಷಪತಿಯಾಗಿ ಕಾರ್ಯನಿರ್ವಹಿಸಿದ ಅನುಭವದ ಸಮಗ್ರ ಮಾಹಿತಿಯನ್ನು ಈ ಪುಸ್ತಕದಲ್ಲಿ ಅಳವಡಿಸಲಾಗಿದೆ

ಈ ಬಾರಿಯ ಕ್ರೀಡಾಕೂಟದಲ್ಲಿ ಭಾರತೀಯ ಅಥ್ಲೀಟ್ಗಳು ಅತ್ಯುತ್ತಮ ಪ್ರದರ್ಶನ ತೋರಿದ್ದು

ಒಂದು ಬೆಳ್ಳಿ ಹಾಗೂ ಒಂದು ಕಂಚಿನ ಪದಕ ಗೆದ್ದುಕೊಂಡು ಗಮನ ಸೆಳೆದರು

ಜಿ ತೂಕದ ಬಾಕ್ಲಿಂಗ್ಲ್ ಸ್ವರ್ಧೆಯಲ್ಲಿ ಭಾರತದ ಅಮಿತ್ ಪಂಘಾಲ್ ಅವರು ಒಲಿಂಪಿಕ್ ಚಾಂಪಿಯನ್ ಹಸನ್ಬಾಯ್ ಡಸ್ಮಟೋ ಅವರನ್ನು ಮಣಿಸಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು

ಮಹಿಳೆಯರ ಸ್ವ್ವಾಷ್ ಸ್ಪರ್ಧೆಯ ತಂಡ ವಿಭಾಗದ ಫೈನಲ್ನಲ್ಲಿ ಭಾರತದ ವನಿತೆಯರು ಹಾಂಕಾಂಗ್ ಎದುರು ಸೋಲನುಭವಿಸಿ ಬೆಳ್ಳಿ ಪದಕಕ್ಕೆ ತೈಪ್ತಿ ಹೊಂದಿದರು